ದೆಹಲಿಯಲ್ಲಿಂದು ಕೇಂದ್ರಸರ್ಕಾರದ ಕಾರ್ಯದರ್ತಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾರೋಚನೆ

ಕನ್ನಡದ ಹೆಸರಾಂತ ನಾಟಕಕಾರ ಕಲಾವಿದ ಜ್ವಾನಪೀಠ ಮರಸ್ವತ ಬಹುಮುಖ ಪ್ರತಿಭಾವಂತ ಗಿರೀಶ್ ಕಾರ್ನಾಡ್ ಇನ್ನಿಲ್ಲ

ಆಂಧ್ಯಪ್ರದೇಶದ ಅಭಿವೃದ್ದಿಗೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಪ್ರಧಾನಮಂತ್ರಿ ಭರವಸೆ

ವಿಶ್ವಕಪ್ ಕ್ರಿಕೆಟ್ ಇಂದು ದಕ್ಷಿಣ ಆಫ್ರಿಕಾ ಮತ್ತು ವೆಸ್ಟ್ಇಂಡೀಸ್ ನಡುವೆ ಪಂದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಈ ವೇಳೆ ಆಡಳಿತದ ಕಾರ್ಯತಂತ್ರಗಳನ್ನು ಚುರುಕುಗೊಳಿಸುವ ಹಾಗೂ ಅಧಿಕಾರಿಗಳ ಕಾರ್ಯದಕ್ಷತೆ ಹೆಚ್ಚಿಸುವ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ ತಮ್ಮ ಈ ಹಿಂದಿನ ಆಡಳಿತಾವಧಿಯಲ್ಲಿಯೂ ಸಹ ಪ್ರಧಾನಿ ಈ ರೀತಿಯ ಉನ್ನತಮಟ್ಟದ ದಿಪಚಾರಿಕ ಸಭೆಗಳನ್ನು ನಡೆಸಿದ್ದರು

ದೀರ್ಘ ಕಾಲದ ಅನಾರೋಗ್ಲದಿಂದ ಬಳಲುತ್ತಿದ್ದ ಬಹುಮುಖ ಪ್ರತಿಭೆಯ ಮೇರುಕಲಾವಿದ ಕಾರ್ನಾಡರು ಬಹುಅಂಗಾಂಗ ವ್ಯೆಫಲ್ಲದಿಂದ ಕೊನೆಯುಸಿರೆಳೆದರು

ಅವರ ತೊಫಲಕ್ ನಾಟಕ ಭಾರತೀಯ ರಂಗಭೂಮಿಯ ಇತಿಹಾಸದಲ್ಲೇ ಮಹತ್ವದ ಸ್ವಾನವನ್ನು ಪಡೆದುಕೊಂಡಿದ್ದು ವಿದೇಶಗಳಲ್ಲೂ ಅಪಾರ ಜನಪ್ರಿಯತೆ ಪಡೆದಿದೆ ಈ ನಾಟಕ ಬಹುತೇಕ ಎಲ್ಲ ಭಾರತೀಯ ಭಾಷೆಗಳಿಗೆ ಹಾಗೂ ಇಂಗ್ಲಿಷ್ ಸೇರಿದಂತೆ ಕೆಲವು ವಿದೇಶಿ ಭಾಷೆಗಳಗೆ ಅನುವಾದಗೊಂಡಿದೆ ಯಯಾತಿ ಅಂಜುಮಳ್ಲಿಗೆ ಹಯವದನ ಅಗ್ನಿ ಮತ್ತು ಮಳೆ ಹಿಟ್ಟನಹುಂಜ ಟಪ್ಪುವಿನ ಕನಸುಗಳು ಮೊದಲಾದ ಅವರ ಪ್ರಸಿದ್ದ ನಾಟಕಗಳು ರಂಗಭೂಮಿ ಅಭಿಮಾನಿಗಳ ಮನಸ್ಸುಗಳಲ್ಲಿ ಚಿರಕಾಲ ಉಳಿಯುತ್ತವೆ ಕನ್ನಡಕ್ಕೆ ಮೊದಲ ಸ್ವರ್ಣ ಕಮಲ ಪ್ರಶ್ತು ತಂದುಕೊಟ್ಟ ಸಂಸ್ಕಾರ ವಂಶವೃಕ್ಷ ನಾಗಮಂಡಲ ಕಾನೂರು ಹೆಗ್ಗಡತಿ ತಬ್ಬಲಿಯು ನೀನಾದೆ ಮಗನೆ ಕಾಡು ಒಂದಾನೊಂದು ಕಾಲದಲ್ಲಿ ಅನ್ವೇಷಣೆ ಏಕ್ ಥಾ ಟೈಗರ್ ಸ್ವಾಮಿ ನಿಶಾಂತ್ ಮಾಲ್ಗುಡಿ ಡೇಸ್ ಮೊದಲಾದ ಚಲನಚಿತ್ರಗಳು ಮತ್ತು ಕಿರುತೆರೆ ಧಾರವಾಹಿಗಳಲ್ಲಿ ಅವರ ಪಾತ್ರಗಳು ಅವಿಸ್ಮರಣಿಯ ಜ್ವಾನಪೀಠ ಪ್ರಶಸ್ತಿಯಲ್ಲದೆ ಪದ್ಧತ್ರೀ ಪದ್ಧಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗುಬ್ಬಿವೀರಣ್ಣ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಅವರನ್ನು ಅರಸಿ ಬಂದಿದ್ದವು ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಗಿರೀಶರು ಕನ್ನಡ ಸಂಸ್ಕೃತಿಯ ಕಂಪನ್ನು ಜಗತ್ತಿಗೆ ಪಸರಿಸಿದ್ದರು ಎಂದು ಹೇಳಿದ್ದಾರೆ ಉಪಮುಖ್ಚುಮಂತ್ರಿ ಡಾ

ಪರಮೇಶ್ವರ್ ಕೆಪಿಸಿಿಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾಜಿ ಮುಖ್ಜಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ

ಯಡಿಯೂರಪ್ಪ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಹಾಗೂ ಕಾರ್ನಾಡರ ಸಮಕಾಲೀನ ಸಾಹಿತಿಗಳಾದ ಚಂಪಾ ದೊಡ್ಡರಂಗೇಗೌಡ ಮೊದಲಾದ ಗಣ್ಣರು ಹಿರಿಯ ಕಲಾವಿದನ ನಿಧನಕ್ಕೆ ತೀವ್ರ ಶೋಕ ವ್ಹಕ್ತಪಡಿಸಿದ್ದಾರೆ

ಗಿರೀಶ್ ಕಾರ್ನಾಡರ ಪಾಥೀವ ಶರೀರದ ಅಂತ್ಯ ಸಂಸ್ಕಾರ ಇಂದು ಬೆಂಗಳೂರಿನಲ್ಲಿ ನೆರವೇರಲಿದೆ

ಡಿಜಿಟಲ್ ಆರ್ಥಿಕ ಕಂಪನಿಗಳು ರೂಪಿಸಿದ ಲಾಭವನ್ನು ತೆರಿಗೆಗೆ ತಕ್ಕಂತೆ ಸೂಕ್ತವಾಗಿ ಮತ್ತು ಲಾಭ ಹಂಚಿಕೆ ಪರಿಹಾರವನ್ನು ನಿರ್ಧರಿಸುವ ಸಮಸ್ಲೆಯನ್ನು ಬಗೆಹರಿಸುವ ತುರ್ತು ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ

ಆಂಧ್ರ ಪ್ರದೇಶದ ಅಭಿವೃದ್ದಿಗೆ ಕೇಂದ್ರ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ ಆಂಧಪ್ರದೇಶದ ತಿರುಪತಿಯಲ್ಲಿ ಕಳೆದ ರಾತ್ರಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಅಭಿವೃದ್ಧಿಯಡೆಗೆ ಸಾಗಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಸ್ಪರ ಒಟ್ಟಿಗೆ ಕಾರ್ಯನಿರ್ವಹಿಸಬೇಕಿದೆ ಎಂದು ಪ್ರತಿಪಾದಿಸಿದ್ದಾರೆ ಇದೇ ವೇಳೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಬಿಜೆಪಿ ಗೆಲುವು ಸಾಧಿಸಿಲ್ಲ ಆದರೆ ನಮ್ಮ ಸರ್ಕಾರ ಎಲ್ಲ ಸಹಕಾರ ನೀಡಲು ಯತ್ನಿಸಲಿದ್ದು ಉಭಯ ರಾಜ್ಜಗಳ ಜನರ ಸಂತಸ ಹೆಚ್ಚಿಸಲು ನಿರಂತರವಾಗಿ ಶ್ರಮಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಕೇವಲ ಚುನಾವಣೆ ಅಲ್ಲದೆ ಗಡಿಯಾರದ ಸುತ್ತಲಿನ ಎಲ್ಲಾ ವರ್ಗದ ಜನರ ಸೇವೆ ಬಿಜೆಪಿಯ ಗುರಿಯಾಗಿದೆ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿರುವ ಪ್ರಧಾನಮಂತ್ರಿ ಪಕ್ಷವು ಚುನಾವಣೆಯಲ್ಲಿ ಸ್ಪರ್ಧಿಸುವುದಷ್ಟೇ ಅಲ್ಲ ಬದಲಿಗೆ ಜನರಿಗೆ ಸೇವೆ ನೀಡಲು ರಾಜಕೀಯದಲ್ಲಿದೆ ಎಂದು ಹೇಳಿದ್ದಾರೆ ಎರಡು ದಿನಗಳ ಮಾಲ್ವೀವ್ಸ್ ಹಾಗೂ ಶ್ರೀಲಂಕಾ ಪ್ರವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಳಿಕ ಆಂಧ್ರಪ್ರದೇಶದ ತಿರುಪತಿಗೆ ಆಗಮಿಸಿದರು ತಿರುಮಲದಲ್ಲಿ ನಿನ್ನೆ ವೆಂಕಟೇಶ್ವರ ದೇವರ ದರ್ಶನ ಪಡೆದ ಪ್ರಧಾನಿಯವರು ಬಳಿಕ ಅಂಧ್ರಪ್ರದೇಶ ಬಿಜೆಪಿ ಫಟಕ ಆಯೋಜಿಸಿದ್ದ ಬಹಿರಂಗ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು ಪ್ರಧಾನಮಂತ್ರಿಯವರ ವಿದೇಶಿ ಪ್ರವಾಸ ಕುರಿತು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀತ್ ಕುಮಾರ್ ಟ್ವೀಟ್ ಮಾಡಿ ನೆರೆಹೊರೆಯವರು ಭಾರತಕ್ಕೆ ಪ್ರಧಾನ ಆದ್ಯತೆ ಎಂಬುದನ್ನು ಈ ಭೇಟ ಸಾದರಪಡಿಸಿದೆ ಎಂದು ಹೇಳಿದ್ದಾರೆ ಶ್ರೀಲಂಕಾದಲ್ಲಿ ನಿನ್ನೆ ಅವರು ಅಲ್ಲಿಯ ರಾಷ್ಟಾಧ್ವಕ್ಷರಾದ ಮೈತ್ರಿಪಾಲ ಸಿರಿಸೇನಾ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಿದರು ಭಯೋತ್ಪಾದನೆ ನಿರ್ಮೂಲನೆಯ ಪ್ರಯತ್ನಗಳನ್ನು ಜಂಟಿಯಾಗಿ ನಡೆಸುವುದು ಹಿಂದೂ ಮಹಾಸಾಗರ ವಲಯದಲ್ಲಿ ಭದ್ರತೆ ಹಾಗೂ ಅರ್ಥಿಕ ಅಭಿವೃದ್ದಿಯಲ್ಲಿ ಸಹಕಾರ ಸೇರಿದಂತೆ ಹಲವು ದ್ವಿಪಕ್ಷೀಯ ಹಿತಾಸಕ್ತಿ ವಿಷಯಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು ಚುನಾವಣೆಯ ನಂತರವೂ ಗಲಭೆಗಳನ್ನು ನಿಯಂತ್ರಿಸಲಾಗದಿರುವ ಪಶ್ಚಿಮ ಬಂಗಾಳ ಸರ್ಕಾರದ ನಡೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ವವಸ್ಥೆ ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಕಠಣ ಸಲಹೆ ನೀಡಿದೆ ಇತ್ತೀಚೆಗೆ ಮುಕ್ತಾಯವಾದ ಲೋಕಸಭಾ ಚುನಾವಣೆ ನಂತರವೂ ನಿರಂತರವಾಗಿ ತೀವ್ರ ಹಿಂಸಾಚಾರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಗೃಹ ಸಚಿವಲಯ ಪಶ್ಚಿಮ ಬಂಗಾಳಕ್ಕೆ ಅಡ್ವೇಸರಿ ನೋಟಸ್ ನೀಡಿದೆ

ಪಠಾಣ್ಕೋಟ್ನ ವಿಶೇಷ ನ್ಯಾಯಾಲಯ ಈ ತೀರ್ಮ ನೀಡಿದ್ದು ಶಿಕ್ಷೆಯ ಪರಿಮಾಣವನ್ನು ಕಾಯ್ದಿರಿಸಿದೆ ಈ ಮಧ್ಯ ನ್ಡಾಯಾಲಯದ ಸುತ್ತಮುತ್ತ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದ್ದು ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ ಜಾರ್ಖಂಡ್ನ ಹಜಾರಿಬಾಗ್ ಜಿಲ್ಲೆಯ ದನುವಾ ಫಾಟಿಯಲ್ಲಿ ಇಂದು ರಸ್ತೆ ಅಪಘಾತ ಸಂಭವಿಸಿದ್ದು

ಕೇಂದ್ರ ಮಾಹಿತಿ ಹಾಗೂ ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರಸಿದ್ದ ನಟ ಗಿರೀಶ್ ಕಾರ್ನಾಡ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಗಿರೀಶ್ ಕಾರ್ನಾಡ್ ಅವರ ನಿಧನ ತಮಗೆ ತೀವ್ರ ದುಖ ಉಂಟುಮಾಡಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ರಾಷ್ಟಪತಿ ರಾಮನಾಥ ಕೋವಿಂದ್ ಜ್ವಾನಪೀಠ ಪ್ರಶಸ್ತಿ ಪುರಸ್ಕತ ಸಾಹಿತಿ ನಟ ರಂಗಕರ್ಮಿ ಗಿರೀಶ್ ಕಾರ್ನಾಡ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಕಾರ್ನಾಡ್ ಅವರ ನಿಧನದಿಂದ ಕಲಾ ಜಗತ್ತು ಬಡವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಕಾರ್ನಾಡ್ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದು ಕಲಾ ಕ್ಷೇತ್ರದ ಎಲ್ಲಾ ಮಜಲುಗಳಲ್ಲೂ ಅವರನ್ನು ಸ್ಲರಿಸಲಾಗುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಕಾರ್ನಾಡ್ ಅವರು ತಮ್ನ ನೆಟ್ಟಿನ ವಿಷಯಗಳ ಬಗ್ಗೆ ಉತ್ತಟತೆಯಿಂದ ಮಾತನಾಡುವ ವ್ವಿಕ್ತವನ್ನು ಹೊಂದಿದ್ದರು ಅವರು ಮಾಡಿದ ಕೆಲಸಗಳು ಅವರ ಅಸುನೀಗಿದ ನಂತರವೂ ಪ್ರಸಿದ್ಧಿಯನ್ನು ಪಡೆಯಲಿವೆ ಅವರ ನಿಧನ ತಮಗೆ ದುಃಖ ಉಂಟು ಮಾಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಅರೇಬಿಯನ್ ಸಮುದ್ರದ ಪಶ್ಚಿಮ ಕರಾವಳಿ ಸಮೀಪ ನಾಳಿ ಮತ್ತು ನಾಡಿದ್ದು ಚಂಡಮಾರುತ ಸಂಭವಿಸುವ ಸಾಧ್ವತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಆದರೆ ಈ ಚಂಡಮಾರುತ ರಾಜ್ಯಕ್ಷೆ ಅಪ್ಪಳಿಸುವುದಿಲ್ಲ ಎಂದು ಮಹಾರಾಪ್ಪದ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಮಹಾ ನಿರ್ದೇಶಕ ಹೇಳಿದ್ದಾರೆ ಆದಾಗ್ಯೂ ಕೆಲವು ಪ್ರದೇಶಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದರ ಪ್ರಭಾವ ಬೀರಬಹುದಾಗಿದೆ ಎಂದಿದ್ದಾರೆ ಭುವನೇಶ್ವರದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪಂದ್ವಾವಳಿಯಲ್ಲಿ ಇಂದು ಬೆಳಗ್ಗೆ ಯುಎಸ್ಎ ಹಾಗೂ ಜಪಾನ್ ನಡುವೆ ನಡೆದ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ

ಜಪಾನಿನ ಕೆಂಟ ತನಕ ಪಂದ್ದ ಪುರುಷ ಪ್ರಶಸ್ತಿಗೆ ಭಾಜನರಾದರು ಭಾರತ ಇಂದು ಉಜ್ಬೇಕಿಸ್ತಾನವನ್ನು ಎದುರಿಸಲಿದ್ದು ಸೆಮಿಫೈನಲ್ನಲ್ಲಿ ಸ್ಥಾನ ಖಾತ್ರಿಪಡಿಸಿಕೊಳ್ಳುವ ತವಕದಲ್ಲಿದೆ ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಮೆಕ್ಸಿಕೊ ತಂಡವನ್ನು ಎದುರಿಸಲಿದೆ ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಇಂದು ಸೌಂತಾಪ್ಲನ್ನಲ್ಲಿ ನಡೆಯಲಿರುವ ಪಂದ್ಲದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಮೆಸ್ಟ್ ಇಂಡೀಸ್ ತಂಡಗಳು ಪರಸ್ಪರ ಮುಖಾಮುಖಿಯಾಗಲಿವೆ